ರಾಜ್ಞದಲ್ಲೂ ಕಾರ್ಗಿಲ್ ಎಜಯ್ ದಿವಸ್ನ್ನು ಆಚರಿಸಲಾಗುತ್ತಿದ್ದು

ಪರಮೇಶ್ವರ್ ಹುತಾತ್ನ ಯೋಧರ ಗೌರವಾರ್ಥ ಸ್ನಾರಕಕ್ಕೆ ಮಷ್ಪಗುಚ್ಲವಿರಸಿ ಗೌರವ ಸಲ್ಲಿಸಿದರು

ಪರಮೇಶ್ವರ್ ಹೇಳಿದರು ಬೆಂಗಳೂರಿನ ರಾಷ್ಷೀಯ ಮಿಲಿಟರಿ ಸ್ನಾರಕದಲ್ಲಿಂದು ಪಮ್ನಿಕೊಂಡಿದ್ದ ಕಾರ್ಗಿಲ್ ವಿಜಯ ದಿವಸ್ ಆಚರಣೆಯಲ್ಲಿ ಹುತಾತ್ನ ಯೋಧರಿಗೆ ಗೌರವ ಸಲ್ಲಿಸಿ ಬಳಿಕ ಮಾತನಾಡಿದ ಅವರು ಗಡಿ ಕಾಯುವ ಯೋಧರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸುತ್ತಾರೆ ಇವರಿಗೆ ಪರಿಹಾರ ನೀಡುವ ಕಾರ್ಯ ತಡವಾಗಬಾರದು ಹೀಗಾಗಿ ಹೊಸ ಕಾನೂನುವೊಂದನ್ನು ಜಾರಿಗೆ ತಂದು ಕನಿಷ್ಟ ಮೂರು ತಿಂಗಳ ಒಳಗಾಗಿ ನಿವೃತ್ತ ಯೋಧರು ಅಥವಾ ಯುದ್ದದಲ್ಲಿ ಹುತಾತ್ಪರಾಗುವ ಯೋಧ ಕುಟುಂಬಗಳಿಗೆ ಪರಿಹಾರ ಹಾಗೂ ಇತರೆ ಸೌಕರ್ಯ ಕಲ್ಪಿಸಲಾಗುವುದು ಎಂದು ಹೇಳೀದರು ದೇವನಹಳ್ಳಿಯಲ್ಲಿರುವ ವೀರಗಲ್ಲು ತರುವ ಪ್ರಯತ್ನ ಮಾಡಲಾಗುತ್ತಿದ್ದು ಎರಡು ಬಾರಿ ಸಭೆ ನಡೆಸಲಾಗಿದೆ

ಮಧ್ಯವರ್ತಿಗಳಿಂದ ರೈತರಿಗೆ ಆಗುವ ನಷ್ಷವನ್ನು ತಪ್ಪಿಸುವ ಸಲುವಾಗಿ ರೇಷ್ಣಗೂಡು ತೂಕ ಮಾಡಿದ ಕೂಡಲೇ ರೈತರಿಗೆ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡುವಂತೆ ಎಲ್ಲಾ ರೇಷ್ನೆ ಮಾರುಕಟ್ಷೆಗಳಿಗೆ ಸೂಚಿಸಲಾಗಿದೆ ಎಂದು ರೇಷ್ನೆ ಹಾಗೂ ಶ್ರವಾಸೋದ್ಯಮ ಸಚಿವ ಸಾ

ಅವರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲ್ಲೂಕಿನ ಮುಡಿಗುಂಡ ಸರ್ಕಾರಿ ರೇಷ್ಮೆ ಕಾರ್ಖಾನಿಗೆ ನಿನ್ನೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವರು

ಜಿ ರೇಷ್ಮೆಗೂಡು ಸರಬರಾಜಾಗುತ್ತಿದ್ದು ಅದನ್ನು ಸಂಪೂರ್ಣವಾಗಿ ಸಧ್ದಳಕೆ ಮಾಡಿಕೊಳ್ಳಲು ಮುಟ್ಟಹೋಗಿರುವ ರೇಷ್ಮ ಘಟಕಗಳನ್ನು ಪುನರ್ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು

ರಾಮನಗರ ಜಿಲ್ಲೆ ಚನ್ನಪಟ್ಷಣದಲ್ಲಿ ಮತ್ತೊಂದು ರೇಷ್ನೆ ಮಾರುಕಟ್ಟೆಯನ್ನು ಪ್ರಾರಂಭಿಸಲಾಗುವುದೆಂದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಖರೀದಿ ಒಪ್ಪಂದ ಬಹಿರಂಗ ಪಡಿಸದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಒಪ್ಪಂದ ಖರೀದಿ ಬಹಿರಂಗ ಪಡಿಸಬಾರದೆಂಬ ನಿರ್ಬಂಧವಿಲ್ಲ ಆದರೆ ಕೇಂದ್ರ ಸರ್ಕಾರ ಸುಳ್ಳು ಮಾಹಿತಿ ನೀಡುತ್ತಿದೆ ಕೂಡಲೇ ಒಪ್ಪಂದದ ಮಾಹಿತಿಯನ್ನು ಬಹಿರಂಗ ಪಡಿಸುವಂತೆ ಆಗ್ರಹಿಸಿದರು

ನಮ್ಮ ರಾಜ್ಞ ಹಾಗೂ ರಾಷ್ಟಕ್ಕೆ ಕೀರ್ತಿ ತಂದಿರುವ ಅತ್ವಿನಿ ತೊನ್ನಪ್ಪ ಅವರನ್ನು ಅಭಿನಂದಿಸಲಾಗಿದೆ ಎಂದು ಡಾ

ಈ ಮೊದಲು ಕ್ರೀಡಾಪಟುಗಳನ್ನು ನೇರ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿತ್ತು ಈಗ ಈ ನೇರ ನೇಮಕಾತಿ ಇಲ್ಲ ಹೀಗಾಗಿ ನಿಯಮಕ್ಕೆ ಬದಲಾವಣೆ ತಂದು ನೇರ ನೇಮಕಾತಿಗೆ ಅವಕಾಶ ನೀಡಲಾಗುವುದು ಎಂದರು

ಆ ಪೈಕಿ ಐವರ ಸ್ವಿತಿ ಗಂಭೀರವಾಗಿದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಈ ಸಂಸ್ವೆಯಲ್ಲಿ ರಾತ್ರಿ ಊಟ ಸೇವಿಸಿದ ಬಳಿಕ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ವಿದ್ಯಾರ್ಥಿಗಳು ಆಂಧ್ರ ಶೈಲಿಯ ಊಟದಲ್ಲಿ ಹುಳುಗಳು ಇದ್ದವೆಂದು ಹೇಳಲಾಗಿದ್ದು ಅಸ್ತಸ್ಥಗೊಂಡ ವಿದ್ಯಾರ್ಥಿಗಳನ್ನು ಬಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಸಂಬಂಧ ಜಯಲಕ್ಷ್ಮಿ ಮರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ